ಅಧ್ಯಕ್ಷ ಟ್ರಂಪ್ ವಿರುದ್ದ ವಾಗ್ದಂಡನೆ ವಿಚಾರಣೆಗೆ ಅಮೆರಿಕೆದ ಸಂಸತ್ತು ಸಜ್ಜು

ಹೊಬಾರ್ಟ್ ಅಂತಾರಾಷ್ಟೀಯ ಟೆನ್ನಿಸ್ ಸಾನಿಯಾಮಿರ್ಜಾ ಜೋಡಿ ಮಹಿಳೆಯರ ಡಬಲ್ಲ್ ಫೈನಲ್ಸ್ಗೆ ಪ್ರವೇಶ

ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಅಪರಾಧಿಗಳ ಪೈಕಿ ಒಬ್ಬನಾದ ಮುಖೇಶ್ ಸಿಂಗ್ ಸಲ್ಲಿಸಿದ್ದ ಕ್ಷಮಾದಾನ ಮನವಿ ಅರ್ಜಿಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿರಸ್ಸರಿಸಿದ್ದಾರೆ ಗ್ಬಹಸಚಿವಾಲಯ ಈ ಅರ್ಜಿಯನ್ನು ರಾಷ್ಟ ಪತಿಯವರಿಗೆ ಕಳಿಸಿಕೊಟ್ಟು ಮನವಿಯನ್ನು ತಿರಸ್ಕರಿಸಬೇಕೆಂದು ಶಿಫಾರಸು ಮಾಡಿತ್ತು ಇದಕ್ಕೂ ಮುನ್ನ ದೆಹಲಿಯ ಉಪರಾಜ್ಯಪಾಲರಾದ ಅನಿಲ್ ಬೈಜಲ್ ಸಹ ನಿನ್ನೆ ಗೃಹಸಚಿವಾಲಯಕ್ಕೆ ಈ ಮನವಿಯನ್ನು ರವಾನಿಸುವಾಗ ಅದನ್ನು ತಿರಸ್ಕರಿಸಬೇಕೆಂದು ಶಿಫಾರಸ್ಪು ಮಾಡಿದ್ದರು

ಭಾರತದ ಪ್ರಮುಖ ಪ್ರದೇಶವನ್ನು ಹಾಗೂ ದ್ಲೀಪಗಳನ್ನು ಕೆಯು ಬಾಂಡ್ ಮೂಲಕ ಮತ್ತು ಕೊಲ್ಲಿ ರಾಷ್ಟ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಬಹುತೇಕ ಭಾಗವನ್ನು ಸಿ ಬಾಂಡ್ ಜಿಸ್ಯಾಟ್ ವ್ಯಾಪ್ತಿಗೆ ತರಲಾಗುವುದು ಕೇಂದ್ರ ಸಚಿವರ ತಂಡ ನಾಳೆಯಿಂದ ಜಮ್ಮು ಮತ್ತು ಕಾಶ್ವೀರಕ್ಕೆ ಭೇಟಿಯನ್ನು ಆರಂಭಿಸಲಿದೆ

ಗ್ವಹ ಖಾತೆಯ ರಾಜ್ಯ ಸಚಿವ ಜಿ ಕಿಶನ್ರೆಡ್ಡಿ ಈ ಕುರಿತು ಜಮ್ಮು ಕಾಶ್ಮೀರದ ಮುಖ್ಯಕಾರ್ಯದರ್ಶಿ ಬಿ

ಆರ್ ಸುಬ್ರಮಣ್ಯಂ ಅವರಿಗೆ ಪತ್ರ ಬರೆದಿದ್ದು ಕೇಂದ್ರ ಸಚಿವರ ಭೇಟಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಗ್ಬಹ ಸಚಿವ ಅಮಿತ್ ಶಾ ಅವರ ಸೂಚನೆಯಂತೆ ಕೇಂದ್ರ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿಯ ಸಮಗ್ರ ಅಭಿವ್ವದ್ದಿಗೆ ಕೇಂದ್ರ ಸರ್ಕಾರದ ನೀತಿಗಳ ಪ್ರಾಮುಖ್ಯ ಕುರಿತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಮತ್ತು ಭಾರತ ಸರ್ಕಾರ ಕೈಗೊಂಡಿರುವ ಹಲವು ಕ್ರಮಗಳನ್ನು ವಿವರಿಸಲಿದ್ದಾರೆ ಎಂದು ಕಿಶನ್ರೆಡ್ಡಿ ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ ತ್ರಿಪುರಾದಲ್ಲಿನ ಬೂ ನಿರಾಶ್ರಿತರಿಗೆ ಖಾಯಂ ಪುನರ್ವಸತಿ ಕಲ್ಲಿಸುವ ಒಪ್ಸಂದವನ್ನು ಸ್ಲಾಗತಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರಿಂದ ದೊಡ್ಡ ಮಟ್ಟದ ಸಹಾಯವಾಗಲಿದೆ ಎಂದು ಹೇಳಿದ್ದಾರೆ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಬ್ರೂ ನಿರಾಶ್ರಿತರಿಗೆ ಇನ್ನು ಸರ್ಕಾರದ ಹಲವು ಕಲ್ಯಾಣ ಯೋಜನೆಗಳ ನೆರವು ದೊರಕಲಿದೆ ಎಂದು ತಿಳಿಸಿದ್ದಾರೆ ಇದು ಅತ್ಯಂತ ವಿಶೇಷ ದಿನವಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ

ಕೇಂದ್ರ ಗ್ವಹ ಸಚಿವ ಅಮಿತ್ ಷಾ ತ್ರಿಪುರ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇಬ್ ಮಿಜೋರಂ ಮುಖ್ಯಮಂತ್ರಿ ಜೋರಂತಂಗಾ ಮತ್ತಿತರರ ಸಮಕ್ಷಮದಲ್ಲಿ ದೆಹಲಿಯಲ್ಲಿ ಒಪ್ಸಂದಕ್ಕೆ ಸಹಿ ಹಾಕಲಾಯಿತು

ಬಹುದಿನದಿಂದ ಬಾಕಿ ಇದ್ದ ಈ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದರು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಬಾಕಿ ಇರುವ ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಗ್ಬಹ ಸಚಿವರು ತಿಳಿಸಿದರು

ನವದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಬಹುತೇಕ ಸಲಹೆಗಳು ಜಲಾವೃತ ತಗ್ಗು ಪ್ರದೇಶಗಳ ಜಲಾವೃತ್ತ ರಸ್ತೆ ಗುಂಡಿ ಹಾಳಾದ ರಸ್ತೆಗಳು ಕಲುಷಿತ ನೀರು ಪೂರೈಕೆ ಮಾಲಿನ್ಯ ಮತ್ತು ನಿರುದ್ಯೋಗಕ್ಕೆ ಸಂಬಂಧಿಸಿದೆ ಎಂದರು ಈ ತಿಂಗಳ ಆರಂಭದಲ್ಲಿ ಬಿಜೆಪಿ ಮೇರಿ ದಿಲ್ಲಿ ಮೇರಾ ಸುಜಾವ್ ಅಭಿಯಾನವನ್ನು ಆರಂಭಿಸಿತ್ತು ಅಸ್ಟಾಂನಲ್ಲಿ ಬಂಡುಕೋರ ಬಣವಾದ ಬಿ ಸೌರೈಗ್ಸರ ನಾಯಕತ್ವದಲ್ಲಿ ಬೋಡೋಲ್ಯಾಂಡ್ ರಾಷ್ಟೀಯ ಪ್ರಜಾಸತ್ತಾತ್ಮಕ ವೇದಿಕ್ಲೆ ಕೇಂದ್ರ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರದೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಒಂದಕ್ಕೆ ಸಹಿ ಹಾಕಿದೆ ಗುಂಪಿನ ವಿರುದ್ದ ಕಾರ್ಯಾಚರಣೆಗಳನ್ನು ನಿಲ್ಲಿಸಬೇಕು ಎನ್ನುವುದು ಈ ಒಪ್ಪಂದದ ಒಕ್ಕಣೆಯಾಗಿದೆ ಸೌರೈಗ್ವರ ಗೃಹಸಚಿವಾಲಯದ ಈಶಾನ್ಯ ರಾಜ್ಯಗಳ ಉಸ್ತುವಾರಿಯಾದ ಜಂಟಿ ಕಾರ್ಯದರ್ಶಿ ಸತ್ಯೇಂದ್ರ ಗರ್ಗ್ ಮತ್ತು ಅಸ್ಟಾಂ ಗೃಹ ಇಲಾಖೆಯ ಆಯುಕ್ತ ಅಶುತೋಶ್ ಅಗ್ನಿಹೋತ್ರಿ ನಿನ್ನೆ ಈ ಒಪ್ಪಂದಕ್ಕೆ ಸಹಿ ಹಾಕಿದರು ಹಿಂಸಾಚಾರ ಬಿಟ್ಟು ಮುಖ್ಯವಾಹಿನಿಗೆ ಸೇರಲು ಹಾಗೂ ಶಾಂತಿ ಪ್ರಕ್ರಿಯೆಗೆ ಸಹಕರಿಸಲು ಬೋಡೋಲ್ಯಾಂಡ್ ಬಂಡುಕೋರರ ಗುಂಪು ಒಪ್ಸಿಕೊಂಡಿದೆ

ಕಳೆದ ಎರಡು ದಿನಗಳಿಂದ ನಾಗರಿಕ ಆದಳಿತ ಸ್ವಳೀಯ ರಕ್ಷಣಾ ತಂಡ ಹಾಗೂ ಸೇನಾ ಘಟಕಗಳ ಸಹಾಯದೊಂದಿಗೆ ರಕ್ಷಣಾ ಕಾರ್ಯ ಕೈಗೊಳ್ಳಲಾಯಿತು

ಅಮೆರಿಕದ ಸಂಸತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಗ್ದಂಡನೆ ವಿಚಾರಣೆ ಪ್ರಕ್ರಿಯೆಯನ್ನು ನಿನ್ನೆ ಆರಂಭಿಸಿದೆ ಅಲ್ಲಿಯ ಸಂಸತ್ತಿನ ಒಂದುನೂರು ಸದಸ್ಯರು ಈ ವಿಚಾರಣೆಯ ನ್ಯಾಯಮೂರ್ತಿಗಳೆಂದು ಪ್ರಮಾಣ ಮಾಡಿದರು ಅಲ್ಲಿಯ ಸರ್ವೋಚ್ಲ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಜಾನ್ ರಾಬರ್ಟ್ಪ ಯಾವುದೇ ಪಕ್ಷಪಾತವಿಲ್ಲದೆ ಈ ವಿಚಾರಣೆಯನ್ನು ನಡೆಸುವ ಬಗ್ಗೆ ಸಂಸದರಿಗೆ ಪ್ರಮಾಣವಚನ ಬೋಧಿಸಿದರು

ಮುಂಬರುವ ವಾರಗಳಲ್ಲಿ ಜನಪ್ರತಿನಿಧಿಗಳ ಸಭೆ ಮಾಡಿರುವ ಆರೋಪಗಳ ಆಧಾರದ ಮೇಲೆ ಅಧ್ಯಕ್ಷ ಟ್ರಂಪ್ ಅವರನ್ನು ಹುದ್ದೆಯಿಂದ ಕೆಳಗಿಳಿಸಬೇಕೆ ಬೇಡವೇ ಎನ್ನುವ ಬಗ್ಗೆ ಸಂಸದರು ನಿರ್ಧರಿಸಲಿದ್ದಾರೆ ರಾಷ್ಟೀಯ ಭದ್ರತೆ ಮತ್ತು ಆರ್ಥಿಕತೆಯ ಕ್ಷೇಮದ ದೃಷ್ಟಿಯಿಂದ ದತ್ತಾಂಶಗಳ ಸಂರಕ್ಷಣೆ ಅತ್ಯಗತ್ಯವೆಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಬಲವಾಗಿ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ರೈಸೀನಾ ಸಂವಾದದಲ್ಲಿ ಭಾಗವಹಿಸಿದ ಅವರು ಅತೀ ವೇಗವಾಗಿ ಡಿಜಟಲೀಕರಣಗೊಳ್ಳುತ್ತಿರುವ ಜಗತ್ತಿನಲ್ಲಿ ಮಾಹಿತಿಯೇ ಶಕ್ತಿ ಮತ್ತು ದೇಶ ಅದನ್ನು ಸಂರಕ್ವಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಹೇಳಿದರು ಉತ್ತರ ಭಾರತದ ಹಲವೆಡೆ ವ್ಯಾಪಕ ಮಳೆಯಾಗಿದೆ ಕಾಶ್ವೀರ ಲಡಾಖ್ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಯಗಳ ಪರ್ವತೀಯ ಪ್ರದೇಶಗಳಲ್ಲಿ ಹಿಮಪಾತವಾಗಿದ್ದು ಮೈದಾನ ಪ್ರದೇಶಗಳಲ್ಲಿ ನಿನ್ನೆ ಸಾಧಾರಣ ಮಳೆಯಾಗಿದೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಕೂಡ ಮಳೆಯಾಗಿದ್ದು ಕನಿಷ್ಣ ತಾಪಮಾನದಲ್ಲಿ ಇಳಿಕೆ ದಾಖಲಾಗಿದೆ

ಹೋಬರ್ಟ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಪಂದ್ಯಾವಳಿಯ ಮಹಿಳೆಯರ ಡಬಲ್ಸ್ನಲ್ಲಿ ಸಾನಿಯಾ ಮಿರ್ಜಾ ಮತ್ತು ಉಕ್ರೇನಿನ ನಾಡಿಯಾ ಕಿಚೆನೊಕ್ ಜೋಡಿ ಫೈನಲ್ ಪ್ರವೇಶಿಸಿದೆ

ವಿವರಣೆಯನ್ನು ಎಫ್ಎಂ ರೈನ್ ಬೋ ಜಾಲ ಮತ್ತು ಹೆಚ್ಚುವರಿ ತರಂಗಾಂತರಗಳಲ್ಲಿಯೂ ಆಲಿಸಬಹುದಾಗಿದೆ